ಬಡತನ ನಿರ್ಮೂಲನೆಯ ಮೊದಲ ಕ್ರಮವಾಗಿ ದೇಶದ ಕಡುಬಡವರಿಗೆ ಮನೆ ಒದಗಿಸಲು ಒತ್ತು ನೀಡಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಆಂಧ್ರ ಪ್ರದೇಶದ ಶ್ರೀಪೀಠಂನ ಪರಿಪೂರ್ಣಾನಂದ ಸ್ವಾಮೀಜಿ ಬಿಜೆಪಿಗೆ ಸೇರ್ಪಡೆ

ದುಷ್ಷ ಸಂಹಾರ ಶಿಷ್ಪ ರಕ್ಷಣೆಯ ಪ್ರತೀಕವಾದ ವಿಜಯದಶಮಿ ದೇಶದೆಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಣೆ

ಮೈಸೂರಿನಲ್ಲಿ ಅದ್ದೂರಿಯ ಜಂಬೂಸವಾರಿ ನಾಡಿನ ಶ್ರೀಮಂತ ಕಲೆ ಸಂಸ್ಕತಿಯ ಅನಾವರಣ

ಬಡವರೇ ಇರಲಿ ಮಧ್ಯಮ ವರ್ಗದವರೇ ಇರಲಿ ಕಳೆದ ನಾಲ್ಲು ವರ್ಷಗಳಿಂದ ಕೇಂದ್ರ ಸರ್ಕಾರ ಸ್ವಂತ ಮನೆಗಳನ್ನು ಒದಗಿಸಲು ಗಂಭೀರ ಪ್ರಯತ್ನಗಳನ್ನು ಮಾಡುತ್ತಾ ಬಂದಿದೆ ಎಂದು ಅವರು ತಿಳಿಸಿದರು

ನಂತರ ಅವರು ವಸತಿ ಫಲಾನುಭವಿಗಳ ಜೊತೆ ಸಂವಾದ ನಡೆಸಿದರು ವಿಜಯದಶಮಿಯ ಶುಭದಿನದಂದು ಫಲಾನುಭವಿಗಳಿಗೆ ಮನೆಗಳನ್ನು ಹಸ್ತಾಂತರಿಸಿರುವುದಕ್ಕೆ ಸಂತಸವಾಗುತ್ತಿದೆ

ಜಮ್ಮ ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ನಡೆದ ಎರಡು ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ ಐವರು ಉಗ್ರರನ್ನು ಸದೆಬಡಿಯಲಾಗಿದೆ ಬಾರಾಮುಲ್ಲಾ ಜೆಲ್ಲೆಯ ಕ್ರಲಿಹಾರ್ನಲ್ಲಿ ತೆರಳುತ್ತಿದ್ದ ವಾಹನಕ್ಕೆ ತಡೆಯೊಡ್ಡಿದಾಗ ಗುಂಡಿನ ದಾಳಿ ನಡೆಸಿದ ಇಬ್ಬರು ಉಗ್ರರ ಮೇಲೆ ಪ್ರತಿದಾಳಿ ನಡೆಸಿ ಹತ್ಯೆ ಮಾಡಲಾಗಿದೆ ಇಂದು ನಸುಕಿನ ವೇಳೆ ಉರಿ ಗಡಿ ನಿಯಂತ್ರಣ ರೇಬೆಯಲ್ಲಿ ಒಳನುಸುಳುತ್ತಿದ್ದ ಮೂವರು ಉಗ್ರರನ್ನು ಹತ್ಯೆ ಮಾಡಲಾಗಿದೆ ತಂತ್ರಜ್ಞಾನ ಬಳಸಿಕೊಂಡು ಗಡಿಭದ್ರತೆ ಬಲಪಡಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ ರಾಜಸ್ತಾನದ ಬಿಕಾನೇರ್ನಲ್ಲಿಂದು ಬಿಎಸ್ಎಫ್ ಆಯೋಜಿಸಿದ್ದ ಆಯುಧಪೂಜಾ ಕಾರ್ಯಕ್ರಮ ಉದ್ವೇತಿಸಿ ಮಾತನಾಡಿದ ಅವರು ಭಾರತ ಪಾಕ್ ಗಡಿಯಲ್ಲಿ ಬಿಎಸ್ಎಫ್ ಯೋಧರಿಗೆ ಭದ್ರತೆಯ ವಿಶೇಷ ಜವಾಬ್ದಾರಿಯಿದೆ ಎಂದರು ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಉಗ್ರರು ಪಾಕಿಸ್ತಾನದಿಂದ ಒಳನುಸುಳುತ್ತಿದ್ದಾರೆ ಆದರೆ ಭೂಸೇನೆ ಪೊಲೀಸ್ ಮತ್ತು ಇತರೆ ಪಡೆಗಳು ಸಮನ್ವಯ ಸಾಧಿಸುವ ಮೂಲಕ ಉಗ್ರರನ್ನು ಸದೆಬಡಿಯುತ್ತಿದ್ದಾರೆ ಜಮ್ಮ ಕಾಶ್ಮೀರದಲ್ಲಿ ಸಶಸ್ತಪಡೆಗಳು ಉಗ್ರರ ನಿಗ್ರಹಕ್ಕೆ ಎಲ್ಲಾ ಅಗತ್ಯ ತ್ರಮಗಳನ್ನು ತೆಗೆದುಕೊಳ್ಳುತ್ತಿವೆ ಎಂದು ತಿಳಿಸಿದರು ಆಂಧ್ರ ಪ್ರದೇಶದ ಶ್ರೀಪೀಠಂನ ಸ್ವಾಮಿ ಪರಿಪೂರ್ಣಾನಂದ ಅವರು ಇಂದು ದೆಹಲಿಯಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಸಮ್ಜುಖದಲ್ಲಿ ಭಾರತೀಯ ಜನತಾಪಕ್ಷ ಸೇರ್ಪಡೆಯಾಗಿದ್ದಾರೆ ಪರಿಪೂರ್ಣಾನಂದ ಸ್ವಾಮೀಜಿನ ಅವರನ್ನು ಪಕ್ಷಕ್ಕೆ ಸ್ವಾಗತಿಸಿ ಮಾತನಾಡಿದ ಅಮಿತ್ ಶಾ ಸ್ವಾಮೀಜಿಯವರ ಸೇರ್ಪಡೆಯಿಂದ ಆಂಥ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಬಿಜೆಪಿಯ ನೆಲೆ ಬಲಗೊಂಡಾಂತಾಗಿದೆ ಎಂದರು ಶಬರಿಮಲ್ಲೆ ಅಯ್ಲಪ್ಪಸ್ವಾಮಿ ದೇವಾಲಯಕ್ಕೆ ಮಹಿಳೆಯರ ಪ್ರವೇಶ ವಿರೋಧಿಸಿ ನಡೆಯುತ್ತಿರುವ ಪ್ರತಿಭಟನೆ ಇಂದು ಮತ್ತಷ್ಟು ಸಂಕೀರ್ಣ ಸ್ಥಿತಿಗೆ ತಲುಪಿದೆ ಇಂದು ಮುಂಜಾನೆ ಇಬ್ಬರು ಮಹಿಳೆಯರು ದೇವಾಲಯ ಪ್ರವೇಶಿಸಲು ಯತ್ನಿಸಿದಾಗ ಪ್ರತಿಭಟನೆ ಮತ್ತು ವಿರೋಧ ಮತ್ತಷ್ಟು ಬಿಗಡಾಯಿಸಿತು ಈ ಸಂದರ್ಭ ಇಬ್ಲರು ಮಹಿಳೆಯರು ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆ ಒಂದು ತಾಸಿಗೂ ಹೆಚ್ಚನ ಕಾಲ ಚರ್ಚೆ ನಡೆಸಿದರು ಪ್ರತಿಭಟನೆ ತೀವ್ರವಾದ ಹಿನ್ನೆಲೆಯಲ್ಲಿ ಅವರು ಅಲ್ಲಿಂದ ಹಿಂದಿರುಗಿದರು ಈ ಮಧ್ಯೆ ಕೇರಳ ರಾಜ್ಯ ಸರ್ಕಾರದ ಮುಜರಾಯಿ ಸಚಿವ ಕಡಕಂಪಲ್ಲಿ ಸುರೇಂದ್ರನ್ ಹೇಳಿಕೆ ನೀಡಿದ್ದು ದೇವಾಲಯ ಪ್ರವೇಶಿಸಲು ಯತ್ನಿಸಿದ ಇಬ್ಬರು ಮಹಿಳೆಯರು ಅಯ್ಯಪ್ಪಸ್ವಾಮಿಯ ಭಕ್ತರಲ್ಲ ಅವರು ಚಳುವಳಿಕಾರರು ಆದಾಗಿ ದೇವಾಲಯ ಆವರಣದಲ್ಲಿ ಬಲ ಪ್ರದರ್ತಿಸಲು ಚಳುವಳಿಕಾರರಿಗೆ ಅವಕಾಶ ನೀಡುತ್ತಿಲ್ಲ ಎಂದು ಸಮರ್ಥಿಸಿಕೊಂಡಿದ್ದಾರೆ ಸು ಸಿಂಗಾಪೂರದಲ್ಲಿ ನಡೆಯುತ್ತಿರುವ ಅಸಿಯಾನ್ ರಕ್ಷಣಾ ಸಚಿವರ ಸಮಾವೇಶದ ನೇಪಥ್ಲದಲ್ಲಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅಮೆರಿಕ ರಕ್ಷಣಾ ಕಾರ್ಯದರ್ತಿ ಜೇಮ್ಸ್ ಮ್ಯಾಟಿಸ್ ಹಾಗೂ ಅಸಿಯಾನ್ ರಾಷ್ಷಗಳ ರಕ್ಷಣಾ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು

ಸಭೆಯ ನೇಪಥ್ಣದಲ್ಲಿ ಈ ಎಲ್ಲಾ ನಾಯಕರೊಂದಿಗೆ ನಿರ್ಮಲಾ ಸೀತಾರಾಮನ್ ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ದೇಶಾದ್ಯಂತ ಇಂದು ವಿಜಯದಶಮಿ ಮತ್ತು ದಸರಾವನ್ನು ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲಾಗುತ್ತಿದೆ ರಾವಣನ ವಿರುದ್ದ ಶ್ರೀರಾಮನ ವಿಜಯವನ್ನು ಸ್ಥರಿಸುವ ವಿಜಯದಶಮಿಯನ್ನು ನಾಡಿನಾದ್ಲಂತ ದುಷ್ಷರ ಸಂಹಾರ ಮತ್ತು ಶಿಷ್ಟರ ರಕ್ಷಣೆಯ ಸಂಕೇತವಾಗಿ ದಸರಾ ನಾಡಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಅಲ್ಲದೆ ನವರಾತ್ರಿ ಮತ್ತು ದುರ್ಗಾ ಪೂಜೆಯ ಕೊನೆಯ ದಿನದ ಸಂಭ್ರಮವಾಗಿಯೂ ದಸರಾ ಆಚರಿಸಲಾಗುತ್ತದೆ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ರಾಕ್ಷಸ ರಾಜ ರಾವಣನ ಸಂಹಾರದ ನಾನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮದಲ್ಲಿ ರಾವಣನ ಬೃಹತ್ ಪ್ರತಿಮೆಯನ್ನು ದಹಿಸಲಾಗುತ್ತದೆ ನಗರದ ಯಮುನಾ ನದಿ ತೀರದಲ್ಲಿಂದು ಸಂಜೆಯಿಂದ ದುರ್ಗಾ ದೇವಿಯ ಶ್ರತಿಮೆಯನ್ನು ವಿಸರ್ಜಿಸುವ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಗಳನ್ನು ಶಾಂತಿಯುತವಾಗಿ ನಡೆಸಲು ಮತ್ತು ಸುಗಮ ಸಂಚಾರಕ್ಷೆ ದೆಹಲಿ ಪೊಲೀಸರು ಸಕಲ ಭದ್ರತಾ ವ್ಯವಸ್ಥೆ ಕಲ್ಪಿಸಿದ್ದಾರೆ

ಮಾಲಿನ್ವ ಮುಕ್ತ ದಸರಾ ಆಚರಣೆಗೆ ಒಡಿಶಾದಲ್ಲಿ ಆದ್ಭತೆ ನೀಡಲಾಗಿದೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ದಸರಾ ಶುಭಾಶಯ ಕೋರಿದ್ದಾರೆ ವಿಶ್ವವಿಖ್ಞಾತ ಮ್ನೆಸೂರು ದಸರಾ ಮಹೋತ್ವವದ ಪ್ರಮುಖ ಆಕರ್ಷಣೆಯಾದ ಜಂಬೂಸವಾರಿ ಇಂದು ವೈಭವೋಪೇತವಾಗಿ ನಡೆಯಿತು

ಕರ್ನಾಟಕದ ಮುಖ್ಚಮಂತ್ರಿ ಹೆಚ್

ಈ ಬಾರಿ ಜಂಜೂ ಸವಾರಿಯಲ್ಲಿ ರಾಜ್ವದ ಕಲೆ ಸಂಸ್ಟತಿಯನ್ನು ಪ್ರತಿಬಿಂಬಿಸುವ ವೈವಿಧ್ವಮಯ ಅತ್ವಾಕರ್ಷಕ ಸ್ತಬ್ದಚಿತ್ರಗಳು ಗಮನ ಸೆಳೆದವು ದಸರಾ ಮೆರವಣಿಗೆಯಲ್ಲಿ ಸಮ್ಮಾಳ ಮೇಳ ಕೀಲುಕುದುರೆ ನೃತ್ಯ ವೀರಭದ್ರ ಕುಣಿತ ಪೂಜಾ ಕುಣಿತ ಡೊಳ್ಳು ಕುಣಿತ ಜಗ್ಗಲಗಿ ಮೇಳ ಬೀಸು ಕಂಸಾಳೆ ಗೊಂಡರ ಢಕ್ಕೆ ಗೊರವರ ಕುಣಿತ ಕರಡಿ ಮಜಲು ಕಂಗೀಲು ನೃತ್ಯ ಕೊರಗರ ಮೇಳ ಮುಂತಾದ ಜಾನಪದ ವೈಭವ ಬೆರಗು ಮೂಡಿಸಿತು

ಡಿ ಕುಮಾರಸ್ವಾಮಿ ಅವರು ಶುಭ ಕುಂಭ ಲಗ್ನದಲ್ಲಿ ಅರಮನೆ ಆವರಣದಲ್ಲಿ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಿದರು ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ನಾಡಿನ ಜನತೆಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಸಂಪತ್ತು ದಯ ಪಾಲಿಸಲಿ ರಾಜ್ಜವನ್ನು ಸಂಪತ್ವರಿತ ಮಾಡಲಿ ಎಂದು ಕೋರಿರುವುದಾಗಿ ತಿಳಿಸಿದರು ರೈತರು ಆತ್ಮಹತ್ಯೆಗೆ ಮುಂದಾಗಬಾರದು ರೈತರ ಕಷ್ಟಗಳಿಗೆ ಸ್ಪಂದಿಸಲು ಸರ್ಕಾರ ಸದಾ ಸನ್ನದ್ದವಾಗಿದೆ ಎಂದು ಮುಖ್ಲಮಂತ್ರಿ ಹೇಳಿದರು

ರಾಷ್ಷೀಕೃತ ಬ್ಬಾಂಕ್ಗಳ ಸಾಲವನ್ನು ಸಹ ಮನ್ನಾ ಮಾಡಲಾಗುವುದು ಎಂದರು

ಈ ಭವ್ಯ ಸಮಾರಂಭದಲ್ಲಿ ರಾಜ್ಯಪಾಲ ವಜೂಭಾಯಿ ವಾಲಾ ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಸೇರಿದಂತೆ ಹಲವು ಗಣ್ಣರು ಕಾರ್ಯಕ್ರಮ ವೀಕ್ಷಿಸುತ್ತಿದ್ದಾರೆ ಆಫ್ರಾನಿಸ್ತಾನದ ಕಂದಾಹಾರ್ ಪ್ರಾಂತ್ವದಲ್ಲಿ ಸಂಸತ್ ಚುನಾವಣೆಯನ್ನು ಮುಂದೂಡಲಾಗಿದೆ ಅಮೆರಿಕಾ ಮತ್ತು ಆಫ್ರಾನಿಸ್ತಾನ ಭದ್ರತಾ ಸಮಾವೇಶದ ಮೇಲೆ ನಡೆದ ದಾಳಿಯಲ್ಲಿ ಪ್ರಭಾವಿ ಮೊಲೀಸ್ ಮುಖ್ಯಸ್ಥರೊಬ್ಲರು ಹತ್ಸೆಗೀಡಾಗಿದ್ದನ್ನು ತಾಲಿಬಾನ್ ಉಗ್ರ ಸಂಘಟನೆ ಹೊಣೆ ಹೊತ್ತುಕೊಂಡ ಹಿನ್ನೆಲೆಯಲ್ಲಿ ಚುನಾವಣೆ ಮುಂದೂಡಲಾಗಿದೆ ಪಾಕಿಸ್ತಾನವು ಆಫ್ರಾನಿಸ್ತಾನ ಗಡಿಯ ಎರಡು ಮಾರ್ಗಗಳನ್ನು ತಾತ್ನಾಲಿಕವಾಗಿ ಮುಚ್ಚಿದೆ ಆಫ್ರಾನಿಸ್ತಾನದಲ್ಲಿ ಮುಂಬರುವ ಸಂಸತ್ ಚುನಾವಣೆಯನ್ನು ಸುಗಮವಾಗಿ ಮತ್ತು ಶಾಂತಿಯುತವಾಗಿ ನಡೆಸುವ ಉದ್ದೇತದಿಂದ ಅಲ್ಲಿನ ಸರ್ಕಾರ ಮಾಡಿಕೊಂಡಿರುವ ಮನವಿಯ ಹಿನ್ನೆಲೆಯಲ್ಲಿ ಇಂದು ಮತ್ತು ನಾಳೆ ಗಡಿ ಮಾರ್ಗಗಳನ್ನು ಮುಚ್ಚಲಾಗಿದೆ ಎಂದು ಪಾಕಿಸ್ನಾನ ವಿದೇಶಾಂಗ ಸಚಿವಾಲಯ ತಿಳಿಸಿದೆ

ಈ ವರ್ಷ ನಡೆದ ಐತಿಹಾಸಿಕ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಧಿಕಾರ ಕಳೆದುಕೊಂಡು ಸೊರಗಿರುವ ಸಂಯುಕ್ತ ಮಲೇಷ್ಠಾ ರಾಷ್ಟೀಯ ಸಂಘಟನೆ ಯುಎಂಎನ್ಒಗೆ ಅಮಿದಿ ಭ್ರಷ್ಟಾಚಾರ ಪ್ರಕರಣಗಳು ಮತ್ತಪ್ಪು ಹೊಡೆತ ನೀಡಿದೆ

ಒಡೆನ್ಸ್ನಲ್ಲಿಂದು ನಡೆಯುತ್ತಿರುವ ಡೆನ್ಕಾರ್ಕ್ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ಸ್ನಲ್ಲಿ ಕಿಡಂಬಿ ಶ್ರೀಕಾಂತ್ ಮತ್ತು ಸಮೀರ್ ವರ್ಮಾ ಮುಖಾಮುಖಿಯಾಗಲಿದ್ದಾರೆ ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತದ ಸೈನಾ ನೆಹ್ವಾಲ್ ಕಿಡಂಬಿ ಶ್ರೀಕಾಂತ್ ಸಮೀರ್ ಮತ್ತು ಇಬ್ಬರು ಆಟಗಾರರು ಕ್ವಾರ್ಟರ್ ಫೈನಲ್ಸ್ ಪ್ರವೇತಿಸಿದ್ದರು